ಕೇಂದ್ರ ಹಣಕಾಸು ಸಚಿವಾಲಯ ಮತ್ತು ರಾಷ್ಟೀಯ ಹೂಡಿಕೆ ಮತ್ತು ಮೂಲಸೌಕರ್ಯ ವೃದ್ದಿ ಈ ಸಮಾವೇಶವನ್ನು ಆಯೋಜಿಸಿವೆ ಇದರಲ್ಲಿ ಜಾಗತಿಕ ಸಾಂಸ್ಡಿಕ ಹೂಡಿಕೆದಾರರು ಭಾರತೀಯ ವಾಣಿಜ್ಯ ನಾಯಕರು ಮತ್ತು ಭಾರತ ಸರ್ಕಾರದ ಉನ್ನತಮಟ್ಟದ ನಿರ್ಧಾರಗಳನ್ನು ಕೈಗೊಳ್ಳುವವರು ಹಾಗೂ ಮಾರುಕಟ್ಟೆ ನಿಯಂತ್ರಕರು ಸಮಾಲೋಚನೆಗಳನ್ನು ನಡೆಸಲಿದ್ದಾರೆ ಕೇಂದ್ರ ಹಣಕಾಸು ಸಚಿವರು ಆರ್ಬಿಐ ಗವರ್ನರ್ ಮತ್ತಿತರರು ಸಭೆಯಲ್ಲಿ ಭಾಗವಹಿಸಲಿದ್ದಾರೆ

ಪ್ರಧಾನಮಂತ್ರಿ ನರೇಂದ್ರ ಮೋದಿ ನಾಳಿ ಇಟಲಿ ಪ್ರಧಾನಿ ಪ್ರೊಫೆಸರ್ ಗೈಸೆಪೆ ಕಾಂಟೆ ಅವರೊಂದಿಗೆ ವರ್ಚುವಲ್ ದ್ವಿಪಕ್ಷೀಯ ಶೃಂಗಸಭೆ ನಡೆಸಲಿದ್ದಾರೆ ವಿದೇಶಾಂಗ ವ್ಯವಹಾರಗಳ ಸಚಿವಾಲಯ ಈ ಮಾಹಿತಿ ನೀಡಿದ್ದು ಉಭಯ ನಾಯಕರು ದ್ವಿಪಕ್ಷೀಯ ಸಂಬಂಧ ಹಾಗೂ ಪ್ರಾದೇಶಿಕ ಮತ್ತು ಜಾಗತಿಕ ವಿಚಾರಗಳ ಕುರಿತು ಸಮಾಲೋಚನೆ ನಡೆಸುವರು ಜೊತೆಗೆ ಸರ್ಕಾರಗಳ ನಡುವೆ ಹಾಗೂ ಖಾಸಗಿ ವಲಯದ ಹಲವು ಒಪ್ಪಂದಗಳನ್ನು ಅಂತಿಮಗೊಳಿಸುವ ನಿರೀಕ್ಷೆ ಇದೆ

ಕೇಂದ್ರ ಸರ್ಕಾರ ಮತ್ತು ಭಾರತೀಯ ವೈದ್ಯಕೀಯ ಸಂಶೋಧನಾ ಮಂಡಳಿಯು ಪರೀಕ್ಷಾ ಮೂಲಸೌಕರ್ಯವನ್ನು ಹೆಚ್ಚಿಸಿದೆ

ಬಿಹಾರದ ಮೂರನೇ ಮತ್ತು ಕೊನೆಯ ಹಂತದ ವಿಧಾನಸಭಾ ಚುನಾವಣೆಯ ಬಹಿರಂಗ ಪ್ರಚಾರಕ್ಕೆ ಇಂದು ಸಂಜೆ ತೆರೆ ಬೀಳಲಿದೆ

ಇದೇ ಅವಧಿಯಲ್ಲಿ ವಾಲ್ಮೀಕಿ ನಗರ ಲೋಕಸಭಾ ಕ್ಷೇತ್ರಕ್ಕೂ ಮತದಾನ ನಡೆಯಲಿದೆ ಬಿಜೆಪಿ ಆರ್ಜೆಡಿ ಮತ್ತು ಕಾಂಗ್ರೆಸ್ ಪಕ್ಷಗಳ ನಾಯಕರು ಮತದಾರರನ್ನು ಸೆಳೆಯಲು ಕೊನೆಯ ಹಂತದ ಪ್ರಯತ್ನದಲ್ಲಿ ತೊಡಗಿದ್ದಾರೆ ನಾಯಕರು ಸರಣಿ ಪ್ರಚಾರ ಸಭೆಗಳನ್ನು ನಡೆಸುತ್ತಿದ್ದಾರೆ ರಾಷ್ಟೀಯ ಲೋಕ ಸಮತಾ ಪಾರ್ಟಿ ಆರ್ಎಲ್ಎಸ್ಪಿ ಹಿಂದೂಸ್ತಾನಿ ಅವಾಮ್ ಮೋರ್ಚಾ ಎಚ್ಎಎಂ ಸೇರಿದಂತೆ ಎಡಪಕ್ಷಗಳು ಕೂಡ ರ್ಯಾಲಿ ಮತ್ತು ರೋಡ್ ಶೋ ನಡೆಸುತ್ತಿವೆ ಬಿಜೆಪಿ ಅಧ್ಯಕ್ಷ ಜೆ

ನಡ್ಡಾ ಇಂದು ಮಧುಬನಿಯಲ್ಲಿ ಎನ್ಡಿಎ ಅಭ್ಯರ್ಥಿಗಳ ಪರವಾಗಿ ಪ್ರಚಾರ ನಡೆಸಿದ್ದು ವಿರೋಧ ಪಕ್ಷಗಳಿಗೆ ಅಭಿವೃದ್ದಿ ಕುರಿತು ಯಾವುದೇ ಕಾರ್ಯಸೂಚಿ ಇಲ್ಲ ಅವರು ರಾಜ್ಯದ ಜನರನ್ನು ದಾರಿತಪ್ಪಿಸುತ್ತಿದ್ದಾರೆ ಎಂದು ಆರೋಪಿಸಿದರು ಕಿಶನ್ ಗಂಜ್ ಮತ್ತು ಆರಾರಿಯಾಲ್ಲಿ ಆರ್ಜೆಡಿ ನಾಯಕ ತೇಜಸ್ವಿ ಯಾದವ್ ಮಾತನಾದಿ ಇದು ಕೇವಲ ವಿಧಾನಸಭಾ ಚುನಾವಣೆಯಲ್ಲ ನಿರುದ್ಯೋಗ ಹೋಗಲಾಡಿಸಲು ನಡೆಸುವ ಹೋರಾಟ ಎಂದು ಹೇಳಿದರು

ಸೇನಾ ಮುಖ್ಯಸ್ಥ ಜನರಲ್ ಮನೋಜ್ ನರವಣೆ ಅವರು ನಿನ್ವೆಯಿಂದ ಮೂರು ದಿನಗಳ ನೇಪಾಳ ಪ್ರವಾಸದಲ್ಲಿದ್ದು ಪ್ರಮುಖ ಧಾರ್ಮಿಕ ಕೇಂದ್ರಗಳಿಗೆ ಭೇಟಿ ನೀಡಿದ್ದಾರೆ ಜನರಲ್ ನರವಣೆ ಅವರು ಕಠ್ಮಂದು ದರ್ಬಾರ್ ಸ್ಕ್ರೇರ್ ನಲ್ಲಿರುವ ಕುಮಾರಿ ಫರ್ಗೆ ತೆರಳಿ ಕುಮಾರಿ ದೇವಿಗೆ ಪೊಜೆ ಸಲ್ಲಿಸಿದರು ಶೀತಲ್ ನಿವಾಸ್ನಲ್ಲಿ ನಡೆಯಲಿರುವ ಸಮಾರಂಭದಲ್ಲಿ ಜನರಲ್ ನರವಣೆ ಅವರಿಗೆ ನೇಪಾಳಿ ಸೇನೆಯ ಹಾನರರಿ ಜನರಲ್ ಗೌರವವನ್ನು ಅಲ್ಲಿನ ಅಧ್ಯಕ್ಷರಾದ ಬಿಧ್ಯಾ ದೇವಿ ಭಂಡಾರಿ ಇಂದು ಪ್ರದಾನ ಮಾಡಲಿದ್ದಾರೆ ಜನರಲ್ ನರವಣೆ ಅವರು ತಮ್ಮ ನೇಪಾಳದ ಸೇನಾ ಮುಖ್ಯಸ್ಥ ಸಹೋದ್ಯೋಗಿ ಥಾಪಾ ಅವರೊಂದಿಗೆ ದ್ವಿಪಕ್ಷೀಯ ಮಾತುಕತೆ ನಡೆಸಲಿದ್ದಾರೆ ಅವರು ಆಯೋಜಿಸಲಿರುವ ಭೋಜನಕೂಟದಲ್ಲೂ ಅವರು ಪಾಲ್ಗೊಳ್ಳಲಿದ್ದಾರೆ

ಭಾರತದ ಪ್ರಾದೇಶಿಕ ಸಮಗ್ರತೆ ಮತ್ತು ಸಾರ್ವಭೌಮತ್ವವನ್ನು ಬಾಹ್ಯ ಬೆದರಿಕೆಗಳು ಮತ್ತು ಆಂತರಿಕ ಸವಾಲುಗಳಿಂದ ರಕ್ಷಿಸುವ ಸಾಮರ್ಥ್ಯವನ್ನು ಭಾರತ ಹೊಂದಿದೆ ಎಂದು ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಹೇಳಿದ್ದಾರೆ ರಾಷ್ಟೀಯ ರಕ್ಷಣಾ ಕಾಲೇಜಿನ ವಜ್ರ ಮಹೋತ್ಸವ ಸಂಭ್ರಮಾಚರಣೆಯಲ್ಲಿ ಮಾತನಾದಿದ ರಕ್ಷಣಾ ಸಚಿವರು ಮುಂದಿನ ದಶಕದಲ್ಲಿ ದೇಶದ ಭದ್ರತೆ ಕುರಿತು ಭಾರತದ ದ್ಬಡ್ಡಿಕೋನ ಹೇಗಿರಬೇಕು ಎಂಬುದನ್ನು ಕಳೆದ ಆರು ವರ್ಷಗಳ ಸರ್ಕಾರದ ನಿರ್ಧಾರಗಳು ತೋರಿಸುತ್ತವೆ ಎಂದು ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಹೇಳಿದ್ದಾರೆ ಆಂತರಿಕ ಭದ್ರತಾ ಸವಾಲುಗಳ ಬಗ್ಗೆ ಭಾರತವು ಮೂರು ವಿಧಾನವನ್ನು ಕೈಗೊಂಡಿದೆ ಭಯೋತ್ವಾದನೆಯಿಂದ ಬಾಧಿತ ಪ್ರದೇಶಗಳ ಅಭಿವೃದ್ದಿಯ ಜೊತೆಗೆ ಸಂತ್ರಸ್ತರಿಗೆ ನ್ಯಾಯ ಒದಗಿಸುವುದು ಕೂದ ಇದರಲ್ಲಿ ಸೇರಿದೆ ಎಂದು ರಾಜನಾಥ್ ಸಿಂಗ್ ಹೇಳಿದರು

ಪಂಜಾಬ್ ಹರಿಯಾಣ ಉತ್ತರ ಪ್ರದೇಶ ಉತ್ತರಾಖಂದ ತಮಿಳುನಾದು ಚಂದೀಗದ ಜಮ್ಮು ಮತ್ತು ಕಾಶ್ಮೀರ ಕೇರಳ ಗುಜರಾತ್ ಮತ್ತು ಆಂಧ್ರಪ್ರದೇಶ ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳಲ್ಲಿ ಖರೀದಿ ಪ್ರಕ್ರಿಯೆ ಪ್ರಗತಿಯಲ್ಲಿದೆ ಎಂದು ಸಚಿವಾಲಯ ತಿಳಿಸಿದೆ

ಅಮೆರಿಕ ಅಧ್ಯಕ್ಷೀಯ ಚುನಾವಣೆಯ ಮತ ಎಣಿಕೆ ಕಾರ್ಯ ಪ್ರಗತಿಯಲ್ಲಿದೆ

ಮುಖ್ಯಮಂತ್ರಿ ಡಾ ಪ್ರಮೋದ್ ಸಾವಂತ್ ಈ ಬಗ್ಗೆ ಹೇಳಿಕೆ ನೀಡಿದ್ದು ರಾಜ್ಯಾದ್ಯಂತದ ಶಾಲೆಗಳ ಮುಖ್ಯಸ್ಥರೊಂದಿಗೆ ಚರ್ಚೆ ನಡೆಸಲಾಗಿದ್ದು ಶಾಲೆ ಪುನಾರಂಭದ ನಿರ್ಧಾರ ಕೈಗೊಳ್ಳಲಾಗಿದೆ ತರಗತಿ ಆರಂಭಕ್ಕೂ ಮುನ್ನ ತೆಗೆದುಕೊಳ್ಳಬೇಕಾದ ಮುನ್ನೆಚ್ಚರಿಕೆ ಕ್ರಮಗಳ ಬಗ್ಗೆ ಶಿಕ್ಷಣ ನಿರ್ದೇಶನಾಲ ಮಾರ್ಗಸೂಚಿ ಬಿಡುಗಡೆ ಮಾಡಲಿದೆ ಆದರೆ ಪ್ರಾಥಮಿಕ ಶಾಲೆಗಳನ್ನು ತೆರೆಯುವ ಬಗ್ಗೆ ಯಾವುದೇ ನಿರ್ಧಾರ ಕೈಗೊಂಡಿಲ್ಲ ಎಂದು ಇದೇ ವೇಳಿ ಪ್ರಮೋದ್ ಸಾವಂತ್ ಸ್ಪಷ್ಟಪಡಿಸಿದರು ಇತ್ತ ಮಹಾರಾಷ್ಟದಲ್ಲಿ ಕಂಟೈನ್ಮೆಂಟ್ ಝೋನ್ ಹೊರತುಪಡಿಸಿ ಉಳಿದೆಡೆ ಸಿನಿಮಾ ಮಂದಿರಗಳು ಮಲ್ವಿಥ್ಲೆಕ್ಸ್ ಆಡಿಟೋರಿಯಂಗಳು ಇಂದಿನಿಂದ ಪುನರಾರಂಭವಾಗಲಿವೆ